ನವದೆಹಲಿಯಲ್ಲಿಂದು ಕೊರೋನಾ ವೈರಾಣು ಕುರಿತಂತೆ ಉನ್ನತ ಮಟ್ಲದ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿದ ನಂತರ ಸುದ್ವಿಗಾರರೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವ ಡಾ

ಪರಿಶ್ವಿತಿಯನ್ನು ನಿಭಾಯಿಸಲು ದೆಹಲಿಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಶ್ಲುತ್ತಮ ಗುಣಮಟ್ಟದ ಪ್ರತ್ಯೇಕ ವಾರ್ಡ್ಗಳನ್ನು ಅಭಿವೃದ್ದಿಪಡಿಸಲು ಸೂಚಿಸಲಾಗಿದೆ ಎಂದು ಡಾ

ದೇಶದಲ್ಲಿ ಕೊರೋನಾ ವೈರಾಣು ಪರಿಸ್ತಿತಿಯನ್ನು ನಿಭಾಯಿಸಲು ಕೈಗೊಂಡಿರುವ ಪೂರ್ವ ಸಿದ್ಧತಾ ಕ್ರಮಗಳ ಬಗ್ಗೆ ಪ್ರಧಾನ ಮಂತ್ರಿ ಅವರ ಪ್ರಧಾನ ಕಾರ್ಯದರ್ಶಿ ಪರಾಮರ್ಶೆ ನಡೆಸುತ್ತಿದ್ದಾರೆ ಪರಿಸ್ತಿತಿ ಪರಾಮರ್ಶಿಗಳು ಸಚಿವರ ತಂಡ ಇಂದು ಸಂಜೆ ಸಭೆ ಸೇರಲಿದೆ ಎಂದು ಸಚಿವರು ಹೇಳಿದರು

ಈ ಓನ್ನೆಲೆಯಲ್ಲಿ ಈ ಬಾರಿಯ ಯಾವುದೇ ಹೋಳ ಮಿಲನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೇ ಇರಲು ತಾವು ನಿರ್ಧರಿಸಿರುವುದಾಗಿ ಪ್ರಧಾನಿ ಮೋದಿ ಅವರು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ತಾವು ಸಹ ಹೋಳಿ ಆಚರಣೆ ಮಾಡುವುದಿಲ್ಲ ಅಥವಾ ಹೋಳಿ ಮಿಲನ್ ಏರ್ಪಡಿಸುವುದಿಲ್ಲ ಎಂದು ಹೇಳಿದ್ದಾರೆ

ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಗಲ್ಲುತಿಕ್ಷೆಗೆ ಗುರಿಯಾಗಿರುವ ನಾಲ್ವರ ವೈಕಿ ಪವನ್ಕುಮಾರ್ ಗುಪ್ತಿ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನು ರಾಷ್ಷಪತಿ ರಾಮನಾಥ್ ಕೋವಿಂದ್ ತಿರಸ್ತರಿಸಿದ್ದಾರೆ ರಾಷ್ಷಪತಿಯವರು ಈಗಾಗಲೇ ಮೂವರು ಅಪರಾಧಿಗಳ ಕ್ಷಮಾದಾನ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ

ತಾಂಕ್ರಿಕ ಕಾರಣಗಳಿಂದ ಉಪಗ್ರಪ ಉಡಾವಣೆಯನ್ನು ಮುಂದೂಡಲಾಗಿದೆ ಮುಂದಿನ ಉಡಾವಣಾ ದಿನಾಂಕವನ್ನು ತಿಳಿಸಲಾಗುವುದೆಂದು ಇಸ್ರೋ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ವಿಜಯ್ ಭಾಸ್ತರ್ ಹೇಳಿದ್ದಾರೆ

ಈ ನಡುವೆ ಲೋಕಸಭೆಯಲ್ಲಿ ಭಾರೀ ಗದ್ದಲ

ಇಂದು ಬೆಳಗ್ಗೆ ಲೋಕಸಭೆ ಸಮಾವೇಶಗೊಂಡಾಗ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಟಿಎಂಸಿ ಡಿಎಂಕೆ ಎಸ್ಪಿ ಬಿಎಸ್ಪಿ ಮತ್ತು ಎಡಪಕ್ಷಗಳ ಸದಸ್ನರು ಸದನದ ಬಾವಿಗಿಳಿದು ಚರ್ಚೆಗೆ ಒತ್ತಾಯಿಸಿದರಲ್ಲದೇ ಇದೇ ವಿಚಾರವಾಗಿ ಘೋಷಣೆಗಳನ್ನು ಕೂಗಿದರು ಕೆಲವು ಸದಸ್ನರು ಭಿತ್ತಿಪತ್ರಗಳನ್ನು ಓಡಿದು ಪ್ರತಿಭಟನೆ ನಡೆಸಿದರು

ಪ್ರತಿಭಟನಾನಿರತ ಸದಸ್ಯರನ್ನು ಸಮಾಧಾನಪಡಿಸಲು ಸಭಾಧ್ಯಕ್ಷರು ಪ್ರಯತ್ನ ಮಾಡಿದರಾದರೂ ಅದು ಫಲ ನೀಡದೇ ಹೋದಾಗ ಕಲಾಪವನ್ನು ಮಧ್ನಾಪ್ನದವರೆಗೆ ಮುಂದೂಡಿದರು ಮತ್ತೆ ಸದನ ಸೇರಿದಾಗ ಪರಿಸ್ಲಿತಿ ಭಿನ್ನವಾಗಿರಲಿಲ್ಲ

ನಂತರ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು ಇತ್ತ ರಾಜ್ಲಸಭೆ ಬೆಳಗ್ಗೆ ಸಮಾವೇಶಗೊಂಡಾದ ಸಭಾಪತಿ ಎಂ ವೆಂಕಯ್ನ ನಾಯ್ನು ದೆಹಲಿ ಹಿಂಸಾಚಾರ ಕುರಿತು ಪ್ರತಿಪಕ್ಷ ಸದಸ್ನರಿಂದ ಪಲವಾರು ನೋಟಿಸ್ಗಳು ಬಂದಿವೆ

ಸಭಾ ನಾಯಕರೊಂದಿಗೆ ಈ ವಿಜಾರಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ಪೇಳಿದರು ಆದರೆ ಕಾಂಗ್ರೆಸ್ ಎಡಪಕ್ಷಗಳು ಡಿಎಂಕೆ ಎಸ್ಪಿ ಬಿಎಸ್ಪಿ ಟಿಎಂಸಿ ಮತ್ತು ಇತರ ಪಕ್ಷಗಳ ಸದಸ್ನರು ಸಭಾಪತಿ ಅವರ ರೂಲಿಂಗ್ ಬಗ್ಗೆ ಅಸಮಾದಾನ ವ್ಯಕ್ತಪಡಿಸಿದರು

ಇದರಿಂದಾಗಿ ಸದನದಲ್ಲಿ ಗೊಂದಲ ವಾತಾವರಣ ನಿರ್ಮಾಣವಾಗಿದ್ದರಿಂದ ಸಭಾಪತಿ ಕಲಾಪವನ್ನು ನಾಳೆಗೆ ಮುಂದೂಡಿದರು

ದೆಹಲಿಯಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಏರ್ ಇಂಡಿಯಾ ಸಂಸ್ಲೆಯಲ್ಲಿ ವಿದೇಶಿ ಬಂಡವಾಳ ಹೂಡಲು ಅನುಮತಿ ನೀಡುವ ಉದ್ಲೇಶದಿಂದ ವಿದೇಶಿ ನೇರ ಬಂಡವಾಳ ನೀತಿಗೆ ತಿದ್ಲುಪಡಿ ತರಲಾಗಿದೆ ಎಂದು ತಿಳಿಸಿದರು

ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಭಾರತ ಅತ್ಯಂತ ಒಲವುಳ್ಳ ರಾಷ್ಷವಾಗಿದೆ ಎಂದರು ಮಾರಣಾಂತಿಕ ಕೊರೋನಾ ವೈರಾಣು ಕುರಿತು ಪ್ರಸ್ತಾಪಿಸಿದ ಜಾವಡೇಕರ್ ಪರಿಸ್ಥಿತಿ ನಿಯಂತ್ರಿಸಲು ಸರ್ಕಾರ ಸರ್ವ ರೀತಿಯಲ್ಲೂ ಸಜ್ವಾಗಿದೆ

ಕಾಯ್ದೆಯಲ್ಲಿನ ಅಪರಾಧಿತ್ವ ಅಂಶಗಳನ್ನು ತೆಗೆದುಹಾಕಲು ಆದ್ದತೆ ನೀಡಲಾಗುವುದು ಮತ್ತು ಕಾರ್ಮೋರೇಟ್ ಸಂಸ್ವೆಗಳು ಕಾನೂನಿನ್ವಯ ಕಾರ್ಯ ನಿರ್ವಹಿಸಲು ನಿಯಮಗಳ ಸರಳೀಕರಣಗೊಳಿಸಲಾಗುವುದೆಂದು ಪಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ತಿಳಿಸಿದರು

ಈ ಮೂಲಕ ದೇಶದಲ್ಲಿ ಅಪರಾಧ ನ್ವಾಯವ್ಯವಸ್ಥೆಯನ್ನು ಮತ್ತಷ್ಟು ಸದ್ವಢಗೊಳಿಸಲು ಸಹಕಾರಿಯಾಗುತ್ತದೆ

ಬ್ನಾಂಕ್ಗಳ ಸಂಯೋಜನೆಯಿಂದ ಕೋರ್ ಬ್ನಾಂಕಿಂಗ್ ವ್ಯವಸ್ಥೆ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಸಾರ್ವಜನಿಕ ವಲಯದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸುಧಾರಣೆಮಾಡುವ ಗುರಿಯೊಂದಿಗೆ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು

ನಾಳೆ ನಡೆಯಲಿರುವ ಸೆಮಿಫ್ಟನಲ್ನಲ್ಲಿ ಇಂಗ್ಲೆಂಡ್ ಅನ್ನು ಭಾರತೀಯರ ವನಿತೆಯರು ಮಣಿಸಿದರೆ ಹೊಸ ಇತಿಹಾಸ ಸೃಷ್ಷಿಯಾಗಲಿದೆ